ಈ ಸಮಾರಂಭಕ್ಕೆ ದೃಷ್ಟಿ ವಿಕಲಚೇತನ ಮಕ್ಕಳನ್ನು ಆಹ್ವಾನಿಸಲಾಗಿತ್ತು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

ಈ ನಾಣ್ಯಗಳು ವಿಶಿಷ್ಠಚೇತನ ಸ್ನೇಹಿಯಾಗಿದ್ದು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

ದೇಶದಾದ್ಯಂತ ಇಂದು ಜನೌಷಧಿ ದಿನವನ್ನು ಆಚರಿಸಲಾಗುತ್ತಿದೆ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

ಜನೌಷಧಿ ಕೇಂದ್ರಗಳ ಮಾಲೀಕರು ಹಾಗೂ ಫಲಾನುಭವಿಗಳೊಂದಿಗೂ ಸಂವಾದ ನಡೆಸಿದರು

ದೇಶಕ್ಕೆ ಉತ್ತಮ ಆಡಳಿತ ನೀಡಿದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಟಿ ಉದ್ದೇಶಿಸಿ ಮಾತನಾಡಿದ ಅವರು ಕಳೆದ ಚುನಾವಣಾ ವೇಳೆಯಲ್ಲಿ ನೀಡಲಾಗಿದ್ದು ಭ್ರಷ್ಟಚಾರ ರಹಿತ ಆಡಳಿತ ದೇಶದ ಸಮಗ್ರ ಅಭಿವೃದ್ಧಿ ದೇಶದ ಗಡಿಗಳ ರಕ್ಷಣೆ ಮತ್ತು ವಿದೇಶಗಳಲ್ಲಿ ಭಾರತಕ್ಕೆ ಗೌರವ

ರೈಲ್ವೆ

ತಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಕೈಗೊಂಡಿರುವ ಸಾಧನೆಗಳ ಬಗ್ಗೆ ವಿವರಿಸಿದ ಶೋಭಾ ಕರಂದ್ಲಾಜೆ ನವೋದಯ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಪಾಸ್ಮೋರ್ಟ್ ಕಜೇರಿ ಸಖಿ ಕೇಂದ್ರ ಸ್ಥಾಪನೆ ರಾಮಕೃಷ್ಣ ಹೆಗಡೆ ಕೌಶಲ್ಯಾಭಿವೃದ್ಧಿ ಕೇಂದ್ರ ಒೀಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವುದಲ್ಲದೆ ಕ್ಷೇತ್ರದ ಅಡಿಕೆ ಮತ್ತು ಕಾಫಿ ಬೆಳೆಗಾರರ ಸಮಸ್ಕೆಗಳಿಗೆ ಸ್ವಂದಿಸಲಾಗಿದೆ ಎಂದು ಅವರು ಹೇಳಿದರು

ಶಿವನ್ ಹೇಳಿದ್ದಾರೆ

ನಾಳೆ ಅಂತಾರಾಷ್ಟೀಯ ಮಹಿಳಾ ದಿನ ಪಲವು ಕ್ಷೇತ್ರಗಳಲ್ಲಿ ಹೆಸರು ಮಾಡಿರುವ ಸಾಧಕಿಯರಿಗೆ ದೆಹಲಿಯಲ್ಲಿ ನಡೆಯುವ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಪ್ರತಿಷ್ಠಿತ ನಾರಿಶಕ್ತಿ ಮರಸ್ಕಾರಗಳನ್ನು ಪ್ರದಾನ ಮಾಡಲಿದ್ದಾರೆ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

ಮಹಿಳಾ ಸಬಲೀಕರಣ ಕ್ಷೇತ್ರಕ್ಕೆ ಅಸಾಧಾರಣ ಕೊಡುಗೆ ನೀಡಿರುವ ಗೌರವಾನ್ವಿತ ಮಹಿಳೆಯರಿಗೆ ಮರಸ್ಕಾರಗಳನ್ನು ನೀಡಲಾಗುವುದು ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ ತಿಳಿಸಿದ್ದಾರೆ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯಡಿ ಹೆಣ್ಣು ಶಿಶುಗಳ ಲಿಂಗಾನುಪಾತ ಸುಧಾರಣೆಯಲ್ಲಿ ಗಮನಾರ್ಪ ಸಾಧನೆ ಮಾಡಿರುವ ಒಂದು ರಾಜ್ಯಕ್ಕೆ ಈ ಬಾರಿ ನಾರಿಶಕ್ತಿ ಮರಸ್ಕಾರ ನೀಡಲಾಗುವುದು ಎಂದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶ್ರಮಿಕವರ್ಗವಾದ ಅಸಂಘಟಿತ ವಲಯದ ಕಾರ್ಮಿಕರ ಏಳಿಗೆಗೆ ಪಲವಾರು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುತ್ತಿದೆ

ನಾಗರಾಜು ಹೇಳಿದ್ದಾರೆ